ಕಾರ್ಮಿಕರ ಹಿತ ರಕ್ಷಿಸುವ ಉದ್ದೇಶದ ಮೂರು ವಿಧೇಯಕಗಳು ಲೋಕಸಭೆಯಲ್ಲಿಂದು ಮಂಡನೆ

ಸಂಸತ್ತಿನ ಮೇಲ್ಪನೆಯಲ್ಲಿ ನಾಳೆ ಕೃಷಿ ವಲಯಕ್ಕೆ ಸಂಬಂಧಿಸಿದ ಮೂರು ವಿಧೇಯಕಗಳ ಮಂಡನೆ ಸಾಧ್ಯತೆ ಪಕ್ಷದ ಎಲ್ಲಾ ರಾಜ್ಯಸಭಾ ಸದಸ್ನರು ಸದನದಲ್ಲಿ ಪಾಜರಿರುವಂತೆ ಬಿಜೆಪಿಯಿಂದ ವಿಪ್ ಜಾರಿ

ಪ್ರೇಮಚಂದ್ರನ್ ಕಾಂಗ್ರೆಸ್ನ ಮನೀಶ್ ತಿವಾರಿ ಹಾಗೂ ಶಶಿ ತರೂರ್ ಸಿಪಿಎಂನ ಎ ಎಂ ಆರೀಫ್ ಈ ಮೊದಲಿನ ವಿಧೇಯಕಗಳ ವಾಪಾಸ್ ಪಡೆದಿದ್ಲಕ್ಷೆ ಆಕ್ಷೇಪ ವ್ಯಕ್ತಪಡಿಸಿದ್ದರು ಈ ವಿಧೇಯಕಗಳನ್ನು ಸ್ಲಾಯಿ ಸಮಿತಿಯ ಪರಿಶೀಲನೆಗೆ ಒಪ್ಪಿಸಲಾಗಿದ್ದು ಅವುಗಳು ಅಲ್ಲಿ ಬಾಕಿ ಉಳಿದುಕೊಂಡಿವೆ ಎಂದು ಹೇಳಿದರು

ಆ ಬದಲಾವಣೆಗಳನ್ನು ಹೊಸ ವಿಧೇಯಕಗಳಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಎಂದರು ಮೂರು ಕಾರ್ಮಿಕ ಸಂಹಿತೆಗಳನ್ನು ರೂಪಿಸುವಾಗ ವಿವಿಧ ಭಾಗಿದಾರರ ಅಭಿಪ್ರಾಯಗಳನ್ನು ಪರಿಗಣಿಸಲಾಗಿದೆ ಎಂದು ಸಚಿವರು ಲೋಕಸಭೆಗೆ ಮಾಹಿತಿ ನೀಡಿದರು

ಹಲವು ರಾಜಕೀಯ ಪಕ್ಷಗಳು ಈ ವಿಧೇಯಕಗಳನ್ನು ವಿರೋಧಿಸುತ್ತಿವೆ ಆದರೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಈ ಮೂರು ವಿಧೇಯಕಗಳು ಐತಿಹಾಸಿಕ ಹಾಗೂ ರೈತರ ಪರ ಎಂದು ಬಣ್ಣಿಸಿದ್ದು ವಿಧೇಯಕಗಳ ಕುರಿತಂತೆ ಪ್ರತಿಪಕ್ಷಗಳು ರೈತರನ್ನು ದಾರಿ ತಪ್ಪಿಸುತ್ತಿವೆ ಎಂದು ಹೇಳಿದ್ದಾರೆ ಈ ಮೂರು ವಿಧೇಯಕಗಳು ಈಗಾಗಲೇ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿವೆ

ಜನರು ತಮ್ಮ ಅಭಿಪ್ರಾಯ ವಿಚಾರಗಳನ್ನು ನಮೋ ಆ್ವಪ್ ಅಥವಾ ಮ್ನೆಗೌ ಓಪನ್ ಘೋರಂನಲ್ಲಿ ಪಂಚಿಕೊಳ್ಳಬಹುದಾಗಿದೆ

ಚೀನಾ ದೇಶದ ಬೇಪುಗಾರಿಕೆ ಅಧಿಕಾರಿಗಳಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದ ಆರೋಪದ ಮೇಲೆ ಪವ್ಹಾಸಿ ಪತ್ರಕರ್ತ ರಾಜೀವ್ ಶರ್ಮ ಎಂಬ ವ್ಯಕ್ತಿಯನ್ನು ದೆಹಲಿ ಮೊಲೀಸ್ ವಿಶೇಷ ಫಟಕ ಬಂಧಿಸಿದೆ ನವದೆಹಲಿಯ ಪೀಠಂಮರದಲ್ಲಿರುವ ಬಂಧಿತ ಪತ್ರಕರ್ತನ ಮನೆಯಲ್ಲಿ ನಡೆಸಲಾದ ಶೋಧನೆಯ ವೇಳೆ ಒಂದು ಲ್ಲಾಪ್ಟಾಪ್ ಭಾರತೀಯ ಇಲಾಖೆಗೆ ಸಂಬಂಧಿಸಿದ ಕೆಲವು ರಹಸ್ನ ದಾಖಲೆಗಳು ಹಾಗೂ ಇನ್ನಿತರ ಆಕ್ಷೇಪಾರ್ಹ ಕಾಗದ ಪತ್ರಗಳು ಪತ್ತೆಯಾಗಿದ್ದು ಅವುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಬಂಧಿತ ಪತ್ರಕರ್ತನ ಮೊಲೀಸ್ ಕಸ್ಪಡಿ ವಿಚಾರಣೆಯ ವೇಳೆ ನೀಡಿದ್ದ ಮಾಹಿತಿಯಂತೆ ಚೀನಾ ಮಹಿಳೆ ಕ್ಷಿಂಗ್ಷೀ ಹಾಗೂ ಆಕೆಯ ನೇಪಾಳಿ ಗೆಳೆಯ ಶೇರ್ಸಿಂಗ್ ಅಲಿಯಾಸ್ ರಾಜ್ ಬೊಹ್ರಾ ಎಂಬುವರನ್ನು ಬಂಧಿಸಲಾಗಿದೆ ಈ ಇಬ್ಬರು ಚೀನಾ ಬೇಪುಗಾರಿಕೆ ಸಂಸ್ಥೆಗಳಿಗೆ ಸೂಕ್ಷ್ಣ ಮಾಹಿತಿಗಳನ್ನು ರವಾನಿಸಿ ಹವಾಲ ಮಾರ್ಗದ ಮೂಲಕ ಪತ್ರಕರ್ತನಿಗೆ ಭಾರೀ ಮೊತ್ತದ ಹಣ ಮೂರೈಸಿರುವುದು ಪತ್ತೆಯಾಗಿದೆ ಬಂಧಿತ ಪತ್ರಕರ್ತ ರಾಜೀವ್ ಶರ್ಮ ವಿದೇಶಿ ಬೇಹುಗಾರಿಕೆ ಅಧಿಕಾರಿಗಳೊಂದಿಗೆ ಸಂಬಂಧ ಇರಿಸಿಕೊಂಡು ಆಕ್ರಮ ಮಾರ್ಗಗಳ ಮೂಲಕ ಪಣ ಪಡೆದುಕೊಳ್ಳುತ್ತಿದ್ದ ಬಗ್ಗೆ ಬೇಹುಗಾರಿಕಾ ಸಂಸ್ಥೆಗಳಿಗೆ ರಹಸ್ಥ ಮಾಹಿತಿ ಲಭ್ಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಪತ್ರಕರ್ತನ ವಿರುದ್ಧ ಸರ್ಕಾರಿ ರಹಸ್ನ ಕಾಯ್ಲೆಯ ವಿವಿಧ ಸೆಕ್ಷನ್ಗಳಡಿ ಎಫ್ಐಆರ್ ದಾಖಲಿಸಿಕೊಂಡಿರುವ ವಿಶೇಷ ಮೊಲೀಸರು ಆತನನ್ನು ಬಂಧಿಸಿದ್ಲಾರೆ

ಜಾಗತಿಕ ಮಟ್ಟದಲ್ಲಿ ಕೊರೋನಾ ರೋಗಿಗಳ ಚೇತರಿಕೆಯಲ್ಲಿ ಮೊದಲ ಸ್ವಾನದಲ್ಲಿರುವ ಭಾರತ ಅಮೆರಿಕವನ್ನು ಹಿಂದಿಕ್ಕಿದೆ ದೇಶದಲ್ಲಿ ಚೇತರಿಕೆ ದರ ಶ್ಮಿರವಾಗಿ ಸುಧಾರಣೆ ಕಾಣುತ್ತಿದೆ

ಲಾಕ್ಡೌನ್ ಜಾರಿಗೊಳಿಸಿದ ಕೂಡಲೇ ಕಟ್ಟಡಗಳ ನಿರ್ಮಾಣ ಕಾರ್ಮಿಕರು ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಸೆಸ್ ನಿಧಿಯಿಂದ ನಿರ್ಮಾಣ ಕಾರ್ಮಿಕರಿಗೆ ಪಣಕಾಸು ನೆರವು ಕಲ್ಪಿಸಲು ರಾಜ್ಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಸೂಚಿಸಿತ್ತು ಎಂದು ಸಚಿವರು ತಿಳಿಸಿದ್ದಾರೆ ಆಮ್ಲಜನಕ ಪೂರೈಸುವ ವಾಹನಗಳ ಸುಗಮ ಸಂಚಾರಕ್ಕೆ ಎಲ್ಲ ರಾಜ್ಯಗಳು ಅಗತ್ತ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕೇಂದ್ರ ಗ್ವಹ ಸಚಿವಾಲಯ ಸೂಚಿಸಿದೆ

ಯಾವುದೇ ರೀತಿಯ ಅಡ್ಡಿ ಎದುರಾಗದಂತೆ ಇದರ ಸರಬರಾಜ ಕುರಿತು ಖಚಿತತೆ ಹೊಂದಿರಬೇಕು ಎಂದು ಹೇಳಲಾಗಿದೆ ಎಲ್ಲ ರಾಜ್ನ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿ ಅವರಿಗೆ ಬರೆದಿರುವ ಪ್ರತದಲ್ಲಿ ಈ ವಿಷಯ ತಿಳಿಸಿರುವ ಗ್ಬಪ ಇಲಾಖೆ ಕಾರ್ಯದರ್ಶಿ ಅಜಯ್ ಭಲ್ಲಾ ಆಮ್ಲಜನಕ ಉತ್ಪಾದನೆಯಾಗುವ ಪ್ರದೇಶಗಳಿಂದ ಎಲ್ಲ ರಾಜ್ಜಗಳಿಗೆ ಸುಗಮ ಸಾಗಾಟಕ್ಕೆ ಅಡಚಣೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಿದ್ದಾರೆ ಮಹಾರಾಷ್ಷದ ಮಾಜಿ ಬಿಜೆಪಿ ಶಾಸಕ ಸರ್ದಾರ್ ತಾರಾಸಿಂಗ್ ಸುಧೀರ್ಘ ಅಸ್ತಸ್ತೆಯ ನಂತರ ಮುಂಬೈನಲ್ಲಿಂದು ನಿಧನರಾಗಿದ್ದಾರೆ

ಸರ್ದಾರ್ ತಾರಾಸಿಂಗ್ ಇಂದು ಬೆಳಗ್ಗೆ ಮುಂಬೈ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಕೊನೆಯುಸಿರೆಳದರು ಎಂದು ಹಿರಿಯ ಬಿಜೆಪಿ ನಾಯಕ ಕಿರಿಟ್ ಸೋಮಯ್ನ ತಿಳಿಸಿದ್ಲಾರೆ ಸರ್ದಾರ್ ತಾರಾಸಿಂಗ್ ಕಳೆದ ಹಲವು ದಿನಗಳಿಂದ ಆಸ್ತ್ರೆಯಲ್ಲಿ ದಾಖಲಾಗಿ ವಿವಿಧ ಅನಾರೋಗ್ನ ಸಮಸ್ನೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದರು

ಮಹಾರಾಷ್ಟ ರಾಜ್ಞಪಾಲ ಭಗತ್ಸಿಂಗ್ ಕೋಸಿಯಾರಿ ಸರ್ದಾರ್ ತಾರಾಸಿಂಗ್ ನಿಧನಕ್ಕೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ ಅವರೊಬ್ಬ ಜನಪ್ರಿಯ ನಾಯಕ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿದ್ದರು ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳಿಗೆ ಸದಾ ಮುಂಚೂಣಿಯಲ್ಲಿರುತ್ತಿದ್ದರು ಎಂದು ರಾಜ್ಲಪಾಲರು ತಮ್ನ ಸಂತಾಪ ಸಂದೇಶದಲ್ಲಿ ತಿಳಿಸಿದ್ದಾರೆ ಹಿರಿಯ ಕಮ್ನೂನಿಸ್ಟ್ ನಾಯಕಿ ಮಾಜಿ ಲೋಕಸಭಾ ಸದಸ್ನೆ ರೋಜಾ ದೇಶಪಾಂಡೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ

ರೋಜಾ ದೇಶಪಾಂಡೆ ಭಾರತೀಯ ಕಮ್ನೂನಿಸ್ಟ್ ಪಕ್ಷದ ಸಂಸ್ವಾಪಕರಲ್ಲಿ ಒಬ್ಲರಾಗಿದ್ಲ ಶ್ರೀಪಾದ್ ಅಮ್ನತ್ ಡಾಂಗೆ ಅವರ ಮತ್ರಿಯಾಗಿದ್ದರು